ಆದಿವಾಸಿ ವನವಾಸಿ ಸಾಧು ಸಂತರು ಸೇರಿದಂತೆ ಹಲವು ಧರ್ಮಗಳ ಆಮಂತ್ರಿತ ಗಣ್ಣ ಮಾನ್ನರ ಸಮ್ಮಖದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಮಮಂದಿರ ನಿರ್ಮಾಣ ಸ್ವಳದಲ್ಲಿ ಭೂಮಿಪೂಜೆಯನ್ನು ನೆರವೇರಿಸಿದರು

ಕೊರೋನಾ ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಎಲ್ಲಾ ಮುನ್ನೆಚ್ಚರಿಕೆಗಳೊಂದಿಗೆ ವರ್ಣರಂಚಿತ ಹೂವುಗಳಿಂದ ಅಲಂಕರಿಸಲಾಗಿದ್ದ ಸ್ಥಳದಲ್ಲಿ ಭೂಮಿಷೂಜೆ ಧಾರ್ಮಿಕ ವಿಧಿ ವಿಧಾನಗಳೊಂದಿಗೆ ನೆರವೇರಿತು ಪ್ರಧಾನಮಂತ್ರಿ ಉತ್ತರ ಪ್ರದೇಶದ ರಾಜ್ಯಪಾಲರಾದ ಆನಂದಿ ಬೆನ್ ಪಟೇಲ್ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೇರಿದಂತೆ ಕೇವಲ ಬೆರಳೆಣಿಕೆಯಷ್ಟು ಗಣ್ಯರು ಮಾತ್ರ ಉಪಸ್ಥಿತರಿದ್ದರು ದೂರದರ್ಶನ ಸುದ್ದಿವಾಹಿನಿ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಶಂಖುಸ್ಥಾಪನೆಯ ನೇರ ಪ್ರಸಾರವನ್ನು ಕೋಟ್ಯಾಂತರ ರಾಮಭಕ್ತರು ಕಣ್ತುಂಬಿಕೊಂಡರು ಇಂದು ಬೆಳಿಗ್ಗೆ ದೆಹಲಿಯಿಂದ ಲಖನೌಗೆ ವಿಶೇಷ ವಿಮಾನದಲ್ಲಿ ಆಗಮಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಲ್ಲಿಂದ ವಿಶೇಷ ಹೆಲಿಕಾಪ್ಟರ್ನಲ್ಲಿ ಆಯೋಧ್ಯೆಗೆ ಬಂದಿಳಿದಾಗ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತಿತರರು ಆತ್ಮೀಯವಾಗಿ ಬರಮಾಡಿಕೊಂಡರು ಅಯೋಧ್ಯೆಗೆ ಆಗಮಿಸಿದ ಅವರು ನೇರವಾಗಿ ಪುರಾಣ ಪ್ರಸಿದ್ಧ ಪನುಮಾನ್ ಫಡಿ ದೇವಾಲಯದಲ್ಲಿ ದೇವರ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು ಅನಂತರ ಶ್ರೀರಾಮ ಜನ್ಮಭೂಮಿಯ ಆವರಣದಲ್ಲಿರುವ ಶ್ರೀರಾಮಲಲ್ಲಾ ಮೂರ್ತಿಯ ದರ್ಶನ ಪಡೆದು ಪೂಜೆ ಪ್ರಾರ್ಥನೆ ಸಲ್ಲಿಸಿದರು ದೇವಾಲಯದ ಪ್ರಾಂಗಣದಲ್ಲಿ ಪಾರಿಜಾತ ಗಿಡ ನೆಟ್ಟು ನೀರೆರೆದರು ಭೂಮಿ ಪೂಜೆ ನೆರವೇರಿಸಿದ ನಂತರ ಶ್ರೀರಾಮಲಲ್ಲಾ ವಿರಾಜಮಾನ್ ದೇವಾಲಯದ ಆವರಣದಲ್ಲಿ ನಿರ್ಮಿಸಿರುವ ಭವ್ಯ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಮಮಂದಿರದ ನಿರ್ಮಾಣ ಕೋಟ್ಯಾಂತರ ಭಾರತೀಯರ ಸಾಮೂಹಿಕ ಸಂಕಲ್ಲದ ಪ್ರತೀಕವಾಗಿದೆ ಎಂದು ಹೇಳಿದರು ಮಂದಿರ ನಿರ್ಮಾಣಕ್ಕಾಗಿ ಹಲವು ಪೀಳಿಗೆಗಳು ನಿರಂತರ ಹಾಗೂ ಅಖಂಡ ಪ್ರಯತ್ನ ಮಾಡಿವೆ ಅವರ ತ್ಯಾಗ ಹಾಗೂ ಸಂಘರ್ಷದ ಫಲವಾಗಿ ನಾವಿಂದು ಈ ಸುದಿನಕ್ಕೆ ಸಾಕ್ಷಿಯಾಗಿದ್ದೇವೆ ತ್ರೀರಾಮ ನಮ್ಮ ಮನೆ ಮನಗಳಲ್ಲಿ ಬೆಸದಿದ್ದು ಭಾರತದ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದ್ದಾನೆ ಮರ್ಯಾದಾ ಪುರುಷೋತ್ತಮ ರಾಮ ನಮ್ಮ ಮಂದಿನ ಪೀಳಿಗೆಗಳಿಗೆ ಪ್ರೇರಣೆಯಾಗಲಿದ್ದಾನೆಂದೂ ಪ್ರಧಾನ ಮಂತ್ರಿ ತಿಳಿಸಿದರು ಸಮಾಜದಲ್ಲಿ ಎಲ್ಲರೂ ಸಮಾನರು ಮಹಿಳೆ ಹಾಗೂ ಪುರುಷರನ್ನು ಸಮಾನವಾಗಿ ಕಾಣಬೇಕು ಎಂಬ ಶ್ರೀರಾಮನ ಆದರ್ಶ ಇಂದಿಗೂ ಪ್ರಸ್ತುತ ಈ ಆದರ್ಶಗಳನ್ನು ಮೈಗೂಡಿಸಿಕೊಂಡು ನಾವೆಲ್ಲರೂ ಸ್ವಾಭಿಮಾನದಿಂದ ಕೂಡಿದ ಆತ್ಮ ನಿರ್ಭರ ಭಾರತ ನಿರ್ಮಾಣ ಮಾಡಬೇಕಿದೆ ಎಂದರು

ಇದು ಸತ್ಕ ಅಹಿಂಸೆ ಬಲಿದಾನ ಹಾಗೂ ಶ್ರದ್ಧೆಗೆ ಸಿಕ್ಕಿರುವ ಉಡುಗೊರೆ ಮಂದಿರ ನಿರ್ಮಾಣ ಪ್ರಕ್ರಿಯೆ ಇಡೀ ದೇಶವನ್ನು ಒಗ್ಗೂಡಿಸಲಿದೆ

ರಾಮಮಂದಿರ ನಿರ್ಮಾಣ ಭಾರತೀಯ ಸಂಸ್ಟತಿಯ ಸಂಕೇತವಾಗಿದ್ದು ಅನಂತ ಕಾಲದವರೆಗೆ ಮಾನವ ಜನಾಂಗಕ್ಕೆ ಪ್ರೇರಣೆಯಾಗಿರಲಿದೆ ರಾಮನ ಆದರ್ಶಗಳನ್ನು ವಿಶ್ವಕ್ಷೇ ಪರಿಚಯಿಸುವ ಕಾರ್ಯವನ್ನು ನಾವೆಲ್ಲರೂ ಮಾಡಬೇಕಿದೆ ಎಂದ ಶ್ರಧಾನಮಂತ್ರಿ ಅಯೋಧ್ಯೆ ತೀರ್ಪಿನ ಸಂದರ್ಭದಲ್ಲಿ ಜನರು ಶಾಂತಿ ಕಾಪಾಡಿಕೊಂಡಂತೆ ಇಂದೂ ಶಾಂತಿಯುತರಾಗಿರಬೇಕು ಎಂದು ದೇಶವಾಸಿಗಳಲ್ಲಿ ಮನವಿ ಮಾಡಿದರು ಕೋಟ್ಚಾಂತರ ಭಾರತೀಯರು ಬಹಳ ದಿನಗಳಿಂದ ನಿರೀಕ್ಷಿಸಿದ್ದ ಅಯೋಧ್ವೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಶಿಲಾನ್ವಾಸ ನೆರವೇರಿಸಿರುವುದು ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ದಾಖಲಾಗುತ್ತದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಲರ ಸಚಿವ ಡಿ

ಸದಾನಂದ ಗೌಡ ಹೇಳದ್ದಾರೆ

ಇದಕ್ಕೆ ಕಾರಣೀಭೂತರಾದ ಪ್ರತಿಯೊಬ್ಲರೂ ಅಭಿನಂದನಾರ್ಹರು ಎಂದು ತಿಳಿಸಿದ್ದಾರೆ ಅಯೋಧ್ಲೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣದ ಭೂಮಿಪೂಜೆ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿವಿಧ ದೇವಾಲಯಗಳಲ್ಲಿ ಇಂದು ವಿಶೇಷ ಮೂಜೆ ಸಲ್ಲಿಸಲಾಯಿತು

ಅಯೋಧ್ವಾ ಆಂದೋಲನದಲ್ಲಿ ಪಾಲ್ಗೊಂಡಿದ್ದ ಕರ ಸೇವಕರನ್ನು ಗೌರವಿಸಲಾಯಿತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಬಿಜೆಪಿ ರಾಜ್ಲಾಧ್ಯಕ್ಷ ನಳನ್ ಕುಮಾರ್ ಕಟೀಲು ರಾಮ ಮಂದಿರಕ್ಕೆ ಭೂಮಿ ಪೂಜೆ ಐತಿಹಾಸಿಕ ಕ್ಷಣವಾಗಿದ್ದು ದೇಶ ಬಾಂಧವರ ಕನಸು ನನಸಾದ ಸ್ನರಣೀಯ ಸಂಕಲ್ಪ ಈಡೇರಿದ ಮಹತ್ವದ ದಿನ ಎಂದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮನೆಗಳಲ್ಲಿ ದೀಪಗಳನ್ನು ಬೆಳಗಿ ಭಗವಾನ್ ಧ್ವಜ ಹಾರಿಸುವ ಮೂಲಕ ಹಬ್ಬದ ರೀತಿಯಲ್ಲಿ ಆಚರಿಸಲಾಯಿತು ದೊಡ್ಡಬಳ್ಳಾಪುರ ಹಾಗೂ ದೇವನಹಳ್ಳಿಯಲ್ಲಿ ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಳ ಕಾರ್ಕರ್ತರು ಶ್ರೀರಾಮ ಚಂದ್ರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಿಹಿ ವಿತರಿಸಿದರು

ಹಿರೇಮಗಳೂರಿನ ಕೋದಂಡ ರಾಮ ದೇವಾಲಯ ಸಪ್ತ ಮಾತೃಕೆ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಯಿತು ಕಾರವಾರದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಶಾಸಕಿ ರೂಪಾಲಿ ಹರ್ಷ ಬಹು ದಿನದ ಕನಸನ್ನು ಪ್ರಧಾನಿ ನರೆಂದ್ರ ಮೋದಿಯವರು ಶಿಲಾನ್ಯಾಸ ನೆರವೇರಿಸುವ ಮೂಲಕ ಈಡೇರಿಸಿದ್ದಾರೆ

ಉಡುಪಿ ಜಿಲ್ಲೆಯ ವಿವಿಧ ದೇವಾಲಯಗಳಲ್ಲಿಯೂ ವಿಶೇಷ ಪೂಜೆ ನಡೆಯಿತು ಧಾರವಾಡದಲ್ಲಿ ಮರಳಿನಲ್ಲಿ ಶ್ರೀರಾಮ ಮಂದಿರ ಕಲಾಕೃತಿ ರಚಿಸಿ ನಮಿಸಲಾಯಿತು

ದೇಶದಲ್ಲಿ ಇದು ಒಂದೇ ದಿನದಲ್ಲಿ ಗುಣ ಹೊಂದಿದವರ ಸಂಖ್ಯೆಯಲ್ಲಿ ದಾಖಲೆಯಾಗಿದೆ

ಮಹಾರಾಷ್ಟದಲ್ಲಿ ಮುಂದೈ ಮತ್ತು ಪಕ್ಕದ ಥಾಣೆ ಹಾಗೂ ಪಾಲ್ದರ್ ಜಿಲ್ಲೆಗಳಲ್ಲಿ ಇಂದು ಬೆಳಗ್ಗೆಯಿಂದ ಧಾರಾಕಾರ ಮಳೆಯಾಗುತ್ತಿದ್ದು ಸಾಮಾನ್ಯ ಜನಜೀವನ ತೀವ್ರ ಬಾಧಿತವಾಗಿದೆ ಈ ಎಲ್ಲ ಪ್ರದೇಶಗಳಲ್ಲಿ ದಟ್ಟ ಮಳೆ ಮೋಡಗಳು ಕವಿದಿದ್ದು ಭಾರೀ ಮಳೆ ಮುಂದುವರೆಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೂಚನೆ ನೀಡಿದೆ

ಕೊರೋನಾ ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಈ ಮಂದಿರಕ್ಕೆ ಪ್ರವಾಸಿಗರ ಭೇಟಿಯನ್ನು ಕಳೆದ ನಾಲ್ಲು ತಿಂಗಳಿಂದ ಸ್ಥಗಿತಗೊಳಿಸಲಾಗಿತ್ತು ಜಮ್ಮ ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ ವ್ಯಾಪ್ತಿಯ ಎಲ್ಲಾ ಧಾರ್ಮಿಕ ಕ್ಷೇತ್ರಗಳನ್ನು ದರ್ಶನಕ್ಕೆ ಮುಕ್ತಗೊಳಿಸಲಾಗುವುದು ವೈಷ್ಣೋದೇವಿ ಯಾತ್ರೆ ಸ್ವಾತಂತ್ಣೋತ್ಸವದ ಮರುದಿನದಿಂದ ಮತ್ತೆ ಆರಂಭವಾಗಲಿದೆ ಎಂದು ಶ್ರೀ ಮಾತಾ ವೈಷ್ಣೋದೇವಿ ದೇವಾಲಯ ಮಂಡಳಿ ಪ್ರಕಟಿಸಿದೆ ಕೊರೋನಾ ಸೋಂಕು ಹರಡದಂತೆ ವಹಿಸಬೇಕಾದ ಮುನ್ನೆಚ್ಚರಿಕೆ ತ್ರಮಗಳ ಕುರಿತು ಸದ್ದದಲ್ಲೇ ಪ್ರತ್ಯೇಕ ಮಾರ್ಗಸೂಚಿ ಬಿಡುಗಡೆ ಮಾಡುವುದಾಗಿ ತಿಳಿಸಿದೆ

ಕೋವಿಡ್ ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಈ ಬಾರಿಯ ಮತದಾನದ ಸಂದರ್ಭದಲ್ಲಿ ಕಟ್ಟುನಿಟ್ಟನ ಆರೋಗ್ಯ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಿದ್ದರಿಂದ ಮತದಾನ ಪ್ರಮಾಣದಲ್ಲಿ ಇಳಕೆ ಕಂಡುಬಂದಿದೆ ಕಳೆದ ಚುನಾವಣೆಗೆ ಹೋಲಿಕೆ ಮಾಡಿದರೆ ಮತದಾನ ಶ್ರಮಾಣ ತೀರಾ ಕಡಿಮೆ ಎಂದು ಹೇಳಲಾಗಿದೆ ಮತದಾನ ಬಹುತೇಕ ಶಾಂತಿಯುತವಾಗಿದ್ದು ಯಾವುದೇ ಅಹಿತಕರ ಫಟನೆಗಳು ನಡೆದಿಲ್ಲ ಕೋವಿಡ್ ಬಿಕ್ಕಟ್ಟನ ಹಿನ್ನೆಲೆಯಲ್ಲಿ ಮತಗಟ್ಟೆಗಳ ಸುತ್ತಮುತ್ತ ವ್ಯಾಪಕ ಬಿಗಿ ಭದ್ರತೆ ಏರ್ಪಡಿಸಲಾಗಿತ್ತು ಮತದಾರರು ಮಾಸ್ತ್ ಧರಿಸಿ ವ್ಯಕ್ತಿಗತ ಅಂತರ ಕಾಯ್ಸುಕೊಂಡು ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದರು ಮತಗಟ್ಟೆಗಳ ಬಳಿ ಸ್ಲಾನಿಟ್ಟೆಸರ್ ಬಳಕೆ ಕಡ್ಡಾಯಗೊಳಿಸಲಾಗಿತ್ತು

ಶುಕ್ರವಾರ ಮತ ಎಣಿಕೆ ನಡೆಯಲಿದ್ದು ಸಂಜೆಯ ವೇಳೆಗೆ ಫಲಿತಾಂಶ ಹೊರಹೊಮ್ನಲಿದೆ

ಪ್ರಧಾನಿ ಮಹಿಂದಾ ರಾಜಪಕ್ಷೆ ಮಾಜಿ ಶ್ರಧಾನಿ ರನೀಲ್ ವಿಕ್ರಮ ಸಿಂಘೆ ಮತ್ತು ಶ್ರೀಲಂಕಾ ಅಧ್ಯಕ್ಷ ಮೈತ್ರಿಪಾಲ ಸಿರಿಸೇನಾ ಪ್ರಮುಖ ಹುದ್ದೆಗಳಿಗೆ ಸ್ವರ್ಧಿಸಿದ್ದಾರೆ ಕೋವಿಡ್ ಸೋಂಕು ಹಿನ್ನೆಲೆಯಲ್ಲಿ ಎರಡು ಬಾರಿ ಚುನಾವಣೆಯನ್ನು ಮುಂದೂಡಲಾಗಿತ್ತು